ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟಲು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಸಚಿವ ವೆಂಕಟರಾವ್ ನಾಡಗೌಡ ಮಾಹಿತಿ

ಕೊಪ್ಪಳದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಸಾಲ ಮನ್ನಾ ರಾಜ್ಯ ಸರ್ಕಾರದ ಬಹು ಮುಖ್ಯ ವಿಷಯವಾಗಿದೆ ರೈತರ ಸಾಲ ಮನ್ನಾ ಮಾಡುವ ಸಲುವಾಗಿ ಯೋಜನೆ ರೂಪಿಸುತ್ತಿದ್ದೇವೆ ಎಂದು ಹೇಳಿದರು ರಾಜ್ಞದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಎಚ್

ರಾಜ್ಯದಲ್ಲಿ ನಡೆಯುತ್ತಿರುವ ಆಕ್ರಮ ಮರಳುಗಾರಿಕೆಯನ್ನು ಸಮಿಶ್ರ ಸರ್ಕಾರ ಸೃಷ್ಟಿ ಮಾಡಿಲ್ಲ

ಇದನ್ನು ಸರಿಪಡಿಸಲು ತಮಗೆ ಕಾಲಾವಕಾಶ ಬೇಕು ಈಗಾಗಲೇ ಅಕ್ರಮ ಮರಳುಗಾರಿಕೆ ತಡೆಯಲು ಸಭೆಗಳನ್ನು ಕರೆದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ

ವಿಜಯಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರಿಗಾಗಿ ಹೊಸ ಕೃಷಿ ನೀತಿ ಉದ್ದೋಗ ಸೃಷ್ಟಿ ನೀರಾವರಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ ಈಗಾಗಲೇ ಹಲವಾರು ಅಭಿವೃದ್ದಿ ಪರ ಯೋಜನೆಗಳನ್ನು ಸಹ ಜಾರಿಗೊಳಿಸಲಾಗಿದೆ ಎಂದರು ರಾಜ್ಯದ ಸಮಿತ್ರ ಸರ್ಕಾರವು ಸಂಪೂರ್ಣ ರಾಜ್ಯದ ಅಭಿವೃದ್ದಿಗೆ ತ್ರಮಿಸುತ್ತಿದ್ದು

ಸದ್ದ ಸಾಲಮನ್ನಾ ಯೋಜನೆಗೆ ಮೊದಲ ಆದ್ಭತೆ ನೀಡಲಾಗುತ್ತಿದೆ ಎಂದು ಹೇಳಿದರು ರಮೇಶ್ ಜಾರಕಿಹೋಳಿ ವಿಚಾರವಾಗಿ ಮಾಧ್ಯಮಗಳು ಬಿತ್ತರಿಸುತ್ತಿರುವುದು ಸತ್ಯಕ್ಷೆ ದೂರವಾದದ್ದು ಸಂಪುಟ ವಿಸ್ತರಣೆ ವೇಳೆ ಅಸಮಾಧಾನ ಉಂಟಾಗುವುದು ಸಾಮಾನ್ಯ ಶೀಘವೇ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಬರಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸ್ಟಾನ ನೀಡಿಕೆ ವರಿಷ್ಠರ ನಿರ್ಧಾರ ನಮ್ನ ಬಳಿ ಸಲಹೆ ಕೇಳಬಹುದು ಆದರೆ ಅದೇ ಅಂತಿಮವಾಗುವುದಿಲ್ಲ ವರಿಷ್ಠರು ತಮ್ಮ ವಿವೇಚನೆಯಂತೆ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಶಾಸಕರು ಯಾರೂ ಪಕ್ಷ ತೊರೆಯುತ್ತಿಲ್ಲ ಸಮಿತ್ರ ಸರಕಾರ ಸುಭದ್ರವಾಗಿದೆ ಇನ್ನೆರಡು ದಿನಗಳಲ್ಲಿ ಖಾತೆ ಹಂಚಿಕೆ ಪೂರ್ಣವಾಗಲಿದೆ

ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಂಧೆಯಲ್ಲಿ ಶಾಮಿಲಾದವರ ವಿರುದ್ಧ ಸಾಕ್ಷಾಧಾರಗಳು ದೊರೆತರೆ ಎಲ್ಲರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕ್ಟೆಗೊಳ್ಳಲು ಆದೇಶ ನೀಡಲಾಗಿದೆ ಆಕ್ರಮ ಮರಳು ಟಪ್ಪರ ಹರಿಸಿ ಅಧಿಕಾರಿ ಹತ್ತೆ ಪ್ರಕರಣಕ್ಷೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರನ್ನು ಬಂಧಿಸಲಾಗಿದೆ ಎಂದರು ರಾಯಚೂರು ಜಿಲ್ಲೆಯಲ್ಲಿ ಆಕ್ರಮ ಮರಳುಗಾರಿಕೆ ತಡೆಯಲು ತಾತ್ಕಾಲಿಕವಾಗಿ ಮರಳು ಸಾಗಾಣೆ ಮತ್ತು ಮಾರಾಟವನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಷೇಧಿಸಿ ರಾಯಚೂರು ಜಿಲ್ಲಾಧಿಕಾರಿ ಶರತ್

ಆದೇಶ ಹೊರಡಿಸಿದ್ದಾರೆ ರಾಯಚೂರಿನಲ್ಲಿ ನಿನ್ನೆ ಕಂದಾಯ ಪೊಲೀಸ್ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳ ಸಭೆಯಲ್ಲಿ ಟಪ್ಪರ್ ಸಾಮರ್ಥ್ಥಕ್ಕಿಂತ ಮತ್ತು ರಾಜಧನ ತುಂಬಿರುವುದಕ್ಕಿಂತ ಹೆಚ್ಚು ಮರಳು ಸಾಗಾಣೆ ಮಾಡಿದಲ್ಲಿ ಅಂತಹ ಲಾರಿಗಳ ಪರವಾನಿಗೆಯನ್ನೇ ರದ್ದುಪಡಿಸುವುದಲ್ಲದೆ ಅಂತಹ ಲಾರಿ ಮಾಲಿಕರ ವಿರುದ್ದ ತ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದು ನಮ್ಮ ಬಾತ್ಮಿದಾರರ ವರದಿ ತಿಳಿಸಿದೆ

ಇಲ್ಲಿ ಮೂಲಸೌಲಭ್ಞ ಸ್ವಚ್ಛತೆ ಕಾಪಾಡುವುದು ಒಂದು ದೊಡ್ಡ ಸಮಸ್ಥೆಯಾಗಿದೆ ಎಂದು ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಧಾರವಾಡ ರೈಲು ನಿಲ್ದಾಣದ ನವೀಕರಣ ಕಾಮಗಾರಿಯ ಶಂಕುಸ್ವಾಪನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಬಹುದಿನಗಳ ಮತ್ತು ಬಹುನಿರೀಕ್ಷಿತ ಈ ಕಾಮಗಾರಿಯ ಕನಸು ಈಡೇರುತ್ತಿರುವುದು ತಮಗೆ ಖುಷಿ ನೀಡಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಕಳೆದ ನಾಲ್ಕವರೆ ವರ್ಷಗಳಲ್ಲಿ ಒಂದು ಅಮೂಲ್ಕವಾದ ಪರಿವರ್ತನೆಯನ್ನು ತರುವಂತಹ ಕೆಲಸ ಮಾಡುತ್ತಿದೆ

ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಠದಲ್ಲಿ ಭೇಟಿ ಮಾಡಿ ಶ್ರೀಗಳ ಕುಶಲೋಪರಿ ವಿಚಾರಿಸಿದರು ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀಗಳ ಆರೋಗ್ಯ ಈಗ ಸುಧಾರಿಸಿದೆ ಅವರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಸೋಂಕು ತಗುಲಬಹುದು ಎಂಬ ಕಾರಣಕ್ಕೆ ಅವರ ಕೊಠಡಿ ಒಳಗೆ ಪ್ರವೇಶಿಸಲು ಅವಕಾಶ ನೀಡುತ್ತಿಲ್ಲ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಶೀಘವೇ ಅವರು ಸಂಪೂರ್ಣವಾಗಿ ಗುಣಮುಖರಾಗಲಿದ್ದಾರೆ ಎಂದು ಹೇಳಿದರು ಪನೂರು ತಾಲೂಕು ಸುಳ್ವಾಡಿ ದೇವಾಲಯದ ವಿಷಪ್ರಸಾದ ಸೇವನೆ ಪ್ರಕರಣದಲ್ಲಿ ಮೃತಪಟ್ಟ ಹಾಗೂ ಸಂತ್ರಸ್ತರ ಕುಟುಂಬದವರನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಭೇಟಿ ಮಾಡಿ ಸಾಂತ್ವನ ಹೇಳಲಿದ್ದಾರೆ

ಸುಳ್ನಾಡಿ ಪ್ರಕರಣದಲ್ಲಿ ನೊಂದ ಕುಟುಂಬಗಳಿಗೆ ಮುಖ್ಯಮಂತ್ರಿಯವರು ಸಾಂತ್ವನ ಹೇಳುವ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಸದ್ಯ ರಾಜಕೀಯ ಬದಲಾವಣೆಯ ಗಾಳಿ ಬೀಸುತ್ತಿದೆ ದೇಶದ ಅಭಿವೃದ್ಧಿಗಾಗಿ ಹೈದರಾಬಾದ ಕರ್ನಾಟಕ ಭಾಗದ ನಾಗರಿಕರೂ ಸಹ ಬದಲಾಗಬೇಕಾಗಿದೆ ಎಂದು ಸಂಸದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ

ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಗೊಂದಲ ಈಗ ಕಡಿಮೆಯಾಗಿದೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ದ ಕಡಿಮೆ ಎಂಬ ದೂರನ್ನು ಕೂಡಾ ಈಗ ಸರಿ ಪಡಿಸಲಾಗಿದೆ ಮಂತ್ರಿ ಸ್ಥಾನ ಸಿಗದವರು ಸಹನೆ ಕಳೆದು ಕೊಳ್ಳಬಾರದು ಎಂದು ಸಂಸದ ಎಂ ವೀರಪ್ಪ ಮೊಯ್ಲಿ ಮಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಕೃಷ್ಣರಾಜಸಾಗರ ಜಲಾಶಯದಿಂದ ಖಾರೀಫ್ ದೆಳೆಗೆ ನಾಲೆಗಳಿಗೆ ಹರಿಸಲಾಗುತ್ತಿರುವ ನೀರನ್ನು ನಾಳೆಯಿಂದ ನಿಲುಗಡೆ ಮಾಡಲಾಗುವುದು ಕೃಷ್ಣರಾಜಸಾಗರ ಜಲಾಶಯದ ನೀರಾವರಿ ಸಲಹಾ ಸಮಿತಿಯ ಮುಂದಿನ ಸಭೆಯಲ್ಲಿ ನೀರುನ್ನು ಅಚ್ಚುಕಟ್ಟು ಪ್ರದೇಶಕ್ಕೆ ಹರಿಸುವ ಸಂಬಂಧ ನಿರ್ಣಯ ಕೈಗೊಳ್ಳಲಾಗುವುದು ಕೇಂದ್ರ ಸರ್ಕಾರ ಮತ್ತು ಟ್ರಾಯ್ ಸೇರಿ ಕೇಬಲ್ ಚಾನಲ್ಗಳಿಗೆ ವಿಧಿಸಿರುವ ಮಾಸಿಕ ಶುಲ್ಕ ಮತ್ತು ಜಿ

ಟಿ ದರವನ್ನು ಕಡಿಮೆ ಮಾಡಬೇಕು ಎಂದು ಆಗ್ರಹಿಸಿ ಬಳ್ಳಾರಿಯಲ್ಲಿ ನಿನ್ನೆ ಕೇಬಲ್ ಆಪರೇಟರ್ಸ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇತ್ತೀಚೆಗೆ ರಾಯಚೂರಿನಲ್ಲಿ ಅಕ್ರಮ ಮರಳುಗಾರಿಕೆ ತಡೆಯಲು ಯತ್ನಿಸಿದ ಗ್ರಾಮ ಲೆಕ್ಕಿಗನ ಹತ್ಯೆಗೆ ಕಾರಣವಾಗಿರುವ ಮರಳು ದಂಧೆಕೋರರ ವಿರುದ್ದ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ರೈತ ಸಂಘದಿಂದ ಹೆಚ್ಚುವರಿ ಪೋಲಿಸ್ ವರಿಷ್ಠಾಧಿಕಾರಿ ರಾಜೇಂದ್ರಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು